ಚಂದ್ರನ ಮೇಲೆ ಇಳಿಯಲಿರುವ ಭಾರತದ ಬಾಹ್ಲಾಕಾಶ ನೌಕೆ ಇದಾಗಿದೆ

ಇದಕ್ಷಾಗಿ ಅತ್ಯಂತ ಸಂಕೀರ್ಣವಾದ ಲ್ಲಾಂಡರ್ ವಿಕ್ರಂನ ಶಕ್ತಿ ಮೂಲವನ್ನು ಬಳಸಿಕೊಳ್ಳಲಾಗುತ್ತಿದೆ ಇಸ್ತೋ ಅಧ್ಯಕ್ಷ ಡಾ

ಇಸ್ತೋ ಇದೇ ಮೊದಲ ಬಾರಿಗೆ ಶಕ್ತಿಮೂಲವನ್ನು ಬಳಕೆ ಮಾಡುತ್ತಿದೆ ಇದರಲ್ಲಿ ಹಲವು ನಾವಿನ್ಲತೆಗಳು ಇವೆ ಎಂದು ತಿಳಿಸಿದ್ದಾರೆ ಲ್ಚಾಂಡರ್ ಐದು ಫ್ರಸ್ವರ್ಗಳನ್ನು ಹೊಂದಿದ್ದು ಚಂದ್ರನ ಮೇಲ್ವೈ ಕಡೆಗೆ ಕೆಳಮುಖವಾಗಿ ಸಾಗುವ ಸಮಯದಲ್ಲಿ ಅದನ್ನು ನಿಧಾನಗೊಳಿಸಲು ಮತ್ತು ಧೂಳೆಬ್ಬಿಸದೆ ಚಂದಿರನ ಮೈಲ್ಟೈ ಸ್ಪರ್ತಿಸುವಂತೆ ಲ್ಯಾಂಡರ್ ಅನ್ನು ಸೂಕ್ತ ರೀತಿಯಲ್ಲಿ ಸಮತೋಲನಗೊಳಿಸುತ್ತದೆ ಎಂದು ವಿಜ್ಣಾನಿಗಳು ತಿಳಿಸಿದ್ದಾರೆ ಕೆಳಮುಖವಾಗಿ ಚಲಿಸುವ ಲ್ಯಾಂಡರ್ ವೇಗ ಪ್ರತಿ ಸೆಕೆಂಡ್ ಗೆ ಎರಡು ಮೀಟರ್ ಗಿಂತ ಕಡಿಮೆ ಇರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಲ್ಲಾಂಡರ್ ಇಳಿದ ಬಳಿಕ ಏಳಬಹುದಾದ ಧೂಳು ಸ್ನಿರವಾಗುವವರೆಗೆ ತನ್ನ ಗರ್ಭದಲ್ಲಿರುವ ರೋವರ್ ಪ್ರಜ್ವಾನ್ ಅನ್ನು ಹೊರಗೆ ಬಿಡುವುದಿಲ್ಲ ಇದು ಸುಮಾರು ನಾಲ್ಲು ಗಂಟೆಗಳ ಸಮಯ ತೆಗೆದುಕೊಳ್ಳಲಿದೆ ಬಳಿಕ ರೋವರ್ ಲ್ಲಾಂಡರ್ ನ ಇಳಿಜಾರಿನ ಮೂಲಕ ಚಂದಿರನ ಅಂಗಳಕ್ಕೆ ಹೆಜ್ಲೆ ಇರಿಸಿ ಶೋಧ ಕಾರ್ಯಾಚರಣೆ ನಡೆಸಲಿದೆ ಮತ್ತು ಅದು ಬೃಹತ್ ಹಾಗೂ ಉಪಯುಕ್ತವಾದ ದತ್ತಾಂಶಗಳನ್ನು ಕಳುಹಿಸಲಿದ್ದು ಇದು ಚಂದಿರನನ್ನು ಅರಿಯಲು ಅತ್ಯಂತ ಉಪಯುಕ್ತ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಪ್ರಸ್ತುತ ಲ್ಲಾಂಡರ್ ವಿಕ್ರಂ ಚಂದಿರನ ಸುತ್ತ ಅದಕ್ಕೆ ಅತ್ನಂತ ಕೆಳ ಹಂತದ ಕಕ್ಷೆಯಲ್ಲಿ ಸುತ್ತುತ್ತಿದೆ

ಈ ನಡುವೆ ಇಸ್ತೋ ವಿಜ್ಞಾನಿಗಳು ಯಶಸ್ತಿಯಾಗಿ ಕಾರ್ಯಾಚರಣೆ ನಡೆಸುವ ವಿಶ್ವಾಸದಲ್ಲಿದ್ದಾರೆ

ಪ್ರಸ್ತುತ ಲ್ಯಾಂಡರ್ ವಿಕ್ರಂ ಚಂದಿರನ ಸುತ್ತಲಿನ ಅತ್ಯಂತ ಸೂಕ್ತ ಪಥದಲ್ಲಿದೆ ಈಗ ಅತ್ಯಂತ ಮಹತ್ವದ ಘಟ್ಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ವಿಶ್ವಾಸದಲ್ಲಿ ವಿಚ್ವಾನಿಗಳು ಮುನ್ನಡೆದಿದ್ದಾರೆ ಭೂ ಆಧಾರಿತ ಪರೀಕ್ಷೆಗಳು ಮತ್ತು ಅಣಕು ಪರೀಕ್ಷೆಗಳ ಮೂಲಕ ಪಡೆದಿರುವ ಆತ್ಮವಿಶ್ವಾಸ ವಿಜ್ವಾನಿಗಳಿಗೆ ಧೈರ್ಯ ತುಂಬಿದೆ ಬೆಂಗಳೂರು ಕೇಂದ್ರದ ವಿಜ್ವಾನಿಗಳ ಮೊಗದಲ್ಲಿ ಸಂಪೂರ್ಣ ಆತ್ಮ ವಿಶ್ವಾಸದ ಕಳೆ ಮೂಡಿದ್ದು ಈ ಮಹತ್ವದ ಫಟ್ಟದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂಬ ಛಲದಲ್ಲಿದ್ದಾರೆ ಚಂದಿರನ ದಕ್ಷಿಣ ಧುವದ ಮೇಲ್ಮೈನಲ್ಲಿ ಶನಿವಾರ ನಸುಕಿನಲ್ಲಿ ಲ್ಯಾಂಡರ್ ನಿಧಾನವಾಗಿ ಇಳಿಯಲು ಅಣಿಯಾಗಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ನೆಹರು ತಾರಾಲಯದ ಕಾರ್ಯಕ್ರಮ ನಿರ್ವಾಹಕ ಪ್ರೇರಣಾ ಚಂದ್ರ ವಿಕ್ರಂ ಇಳಿಯುವ ಕ್ಷಣಕ್ಕೆ ಸಾಕ್ಷಿಯಾಗಲು ಹಲವು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು

ವಿಕ್ರಂ ಸಾರಾಭಾಯಿ ಅವರು ದೇಶದಲ್ಲಿ ಬಾಹ್ಕಾಕಾಶ ತಂತ್ರಜ್ಞಾನದ ಸೌಲಭ್ಧವನ್ನು ಪಡೆಯಲು ಮುಂದಾದರು ಹೀಗಾಗಿ ಅವರನ್ನು ಭಾರತೀಯ ಬಾಹ್ಲಾಕಾಶ ವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ

ಆ ಬಳಿಕ ಟಿವಿ ವಾಹಿನಿಗಳಲ್ಲಿ ರೈತರಿಗಾಗಿ ಕೃಷಿ ಸಂಬಂಧಿಸಿದ ಮಾಹಿತಿ ನೀಡುವ ಕಾರ್ಯಕ್ರಮ ಆರಂಭಿಸಲಾಯಿತು ಇದಕ್ಕೆ ಉತ್ತಮ ಪ್ರಕಿಕ್ರಿಯೆ ವ್ವಕ್ತವಾಯಿತು ಆ ಬಳಿಕ ಉಪ್ರಹ ಸಾಧನಗಳನ್ನು ಟಿವಿ ವಾಹಿನಿಗಳಲ್ಲಿ ಬಳಸಲು ನಿರ್ಧರಿಸಲಾಯಿತು ಈ ಅವಧಿಯಲ್ಲಿ ಭಾರತದ ಮೊದಲ ಬಾಹ್ಯಾಕಾಶ ನೌಕೆ ಆರ್ಯಭಟವನ್ನು ಅಭಿವೃದ್ಧಿಪಡಿಸಲಾಯಿತು

ಜಮ್ಮ ಕಾಶ್ಮೀರದ ವೈಷ್ಣೋದೇವಿ ಮಂಡಳಿ ಉತ್ತಮ ಸ್ವಚ್ಛತಾ ಐಕಾನ್ ಪ್ರಶಸ್ತಿ ಪಡೆಯಿತು ಒಟ್ಟಾರೆ ವೈಷ್ಣೋದೇವಿ ದೇವಾಲಯದಲ್ಲಿ ಸ್ವಚ್ಛತೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ವಚ್ಛತಾ ತ್ರಿಯಾ ಯೋಜನೆಯಡಿ ರೈಲ್ವೆ ಸಚಿವಾಲಯಕ್ಕೆ ಸ್ವಚ್ಛ ಪ್ರಶಸ್ತಿ ರಕ್ಷಣಾ ಸಚಿವಾಲಯಕ್ಕೆ ಸ್ವಚ್ಛತಾ ಪಕವಾಡ ಪ್ರಶಸ್ತಿ ಹಾಗೂ ಸಾರ್ವಜನಿಕ ವಲಯದ ಉದ್ದಮಗಳಲ್ಲಿ ಪವರ್ಗ್ರಿಡ್ ಕಾರ್ಮೋರೇಷನ್ಗೆ ಪ್ರಶಸ್ತಿಯನ್ನು ನೀಡಲಾಯಿತು ಇದೇ ವೇಳೆ ಗುಜರಾತ್ ಮತ್ತು ಸಿಕ್ಕಿಂ ರಾಜ್ಯಗಳಿಗೆ ವರ್ತನೆ ಬದಲಾವಣೆ ಕುರಿತು ಪ್ರಶಸ್ತಿ ನೀಡಲಾಯಿತು ಬಳಿಕ ಮಾತನಾಡಿದ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಸ್ವಚ್ಧ ಭಾರತ ಅಭಿಯಾನ ಜನಾಂದೋಲನವಾಗಿ ರೂಪುಗೊಂಡಿದೆ ಇದು ಕೇವಲ ಸರ್ಕಾರದ ಅಭಿಯಾನವಾಗಿರದೆ ದೇಶದ ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು ಸರ್ಕಾರ ಈ ವರ್ಷ ಆರಂಭಿಸಿರುವ ಜಲ ಜೀವನ್ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ದೇಶಾದ್ಯಂತ ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಮೂಲಕ ಮಹಿಳೆಯರ ಫನತೆಯನ್ನು ಎತ್ತಿ ಹಿಡಿದು ಅವರ ಸಬಲೀಕರಣಕ್ಕೆ ಪೂರಕವಾಗಿ ನಿಂತಿರುವುದು ಶುಚಿತ್ವದ ಹಾದಿಗೆ ಸಿಕ್ಕ ಯಶಸು ಎಂದು ಅವರು ತಿಳಿಸಿದ್ದಾರೆ

ವೆಂಕಯ್ಕನಾಯ್ದ ಹೇಳಿದ್ದಾರೆ ಯಾವುದೇ ಸಮಸ್ಯೆಯನ್ನು ಮಾತುಕತೆ ಮತ್ತು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಆದಾಗ್ಯೂ ಯಾರಾದರೂ ಭಾರತದ ಮೇಲೆ ದಾಳಿ ಮಾಡಿದರೆ ನಾವು ಅವರಿಗೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಅನ್ನದಾತರು ಅಂದರೆ ರೈತರ ವಿಜ್ಞಾನಿಗಳ ಮತ್ತು ವೃತ್ತಿಪರರು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ವೀರ ಯೋಧರು ನೀಡಿರುವ ಕೊಡುಗೆಯನ್ನು ದೇಶಕ್ಕೆ ನೆನಪಿಸಿಕೊಟ್ಟದ್ದಾರೆ ಎಂದು ಹೇಳಿದರು ರಾಷ್ಪಪತಿಯವರು ಶ್ರೇಷ್ಠತೆಯ ಕಲ್ಪನೆಯನ್ನು ಹುಟ್ಲುಹಾಕಿದ್ದಾರೆ ಮತ್ತು ಅಧಿಕಾರಸ್ನ ಯುವ ಅಧಿಕಾರಿಗಳು ಬಂಡೆಯಂತೆ ನಿಂತು ಸಾಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸುವಂತೆ ತಿಳಿಯಪಡಿಸಿದ್ದಾರೆ ಎಂದರು

ಅರುಣಾಚಲ ಪ್ರದೇಶದ ಪೂರ್ವ ಕಮೆಂಗ್ ಹರಿಯಾಣದ ಮಹೇಂದ್ರ ಫರ್ ಬಿವಾನಿ ಉತ್ತರಾ ಖಂಡದ ಉದಮ್ಸಿಂಗ್ ನಗರ್ ತಮಿಳುನಾಡಿನ ನಾಮಕ್ಕಲ್ ಮಹಾರಾಷ್ವದ ಜಲ್ಗಾವನ್ ಉತ್ತರ ಪ್ರದೇಶದ ಹಿತ್ವಾ

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮತಿ ಇರಾನಿ ಪ್ರಶಸ್ತಿ ವಿಜೇತರನ್ನು ಸನ್ಮಾನಿಸಿ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ದೇಶ ಲಿಂಗಾನುಪಾತದಲ್ಲಿ ಗಮನಾರ್ಪ ಸಾಧನೆ ಸಾಧಿಸಿದೆ